ದೇಶದ್ಯಾಂತ ಇಂದು ವಿಜಯದಶಮಿ ಆಚರಣೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರಿಂದ ದೇಶದ ಜನತೆಗೆ ಶುಭಾಶಯ

ದುಷ್ಟ ಸಂಹಾರ ಮತ್ತು ಶಿಷ್ವ ರಕ್ಷಣೆಯ ಪ್ರತೀಕವಾಗಿ ಶ್ರೀರಾಮನು ರಾವಣನ ವಿರುದ್ದ ವಿಜಯ ಸಾಧಿಸಿದ ನೆನಪಲ್ಲಿ ವಿಜಯದಶಮಿ ಆಚರಿಸಲಾಗುತ್ತದೆ ಹಬ್ಬದ ಅಂಗವಾಗಿ ದೇಶದ ಜನತೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವರು ಗಣ್ಯರು ಶುಭಾಶಯ ಕೋರಿದ್ದಾರೆ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ವಿಜಯದಶಮಿಯು ಭಾರತದ ಸಾಂಸ್ಕೃತಿಕ ಏಕತೆಯನ್ನು ಬಲಪದಿಸುವ ಜೊತೆಗೆ ಸೌಹಾರ್ದತೆಯಿಂದ ಬಾಳಲು ಸ್ಪೂರ್ತಿ ನೀಡುತ್ತದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜೀವನ ಮತ್ತು ನೈತಿಕ ಮೌಲ್ಯಗಳನ್ನು ಈ ಹಬ್ಬವು ಎತ್ತಿಹಿಡಿಯುತ್ತದೆ

ದುಷ್ವರ ವಿರುದ್ದ ಶಿಷ್ನ ಗೆಲುವಿನ ಸಂದೇಶ ಸಾರುವ ಈ ಹಬ್ಬವು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಕೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ದುರ್ಗೆಯ ಆಶೀರ್ವಾದದಿಂದ ದೇಶದ ಜನತೆಗೆ ಯಶಸ್ಸು ಲಭಿಸಲಿ ವಿಜಯದಶಮಿಯು ಅಸತ್ಯದ ವಿರುದ್ದ ಸತ್ಯಕ್ಕೆ ಜಯ ತರಲಿ ಎಂದು ಅವರು ಶುಭ ಹಾರ್ೈಸಿದ್ದಾರೆ ದಸರಾ ಮಹೋತ್ಸವ ಕೊನೆಯ ದಿನವಾದ ಇಂದು ವಿಜಯದಶಮಿಯ ಜಂಬೂಸವಾರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗಿದೆ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 ಜಿಂಬೂ ಸವಾರಿ ವೀಕ್ಷಣೆಗೆ ಅಂಬಾವಿಲಾಸ ಅರಮನೆ ಮುಂಭಾಗ ಸಿದ್ದತೆ ಕ್ಷೆಗೊಳ್ಳಲಾಗಿದೆ ಕೊರೊನಾ ಹಿನ್ನೆಲೆಯಲ್ಲಿ ಈ ಬಾರಿ ಅರಮನೆ ಅಂಗಣಕ್ಕೆ ಮಾತ್ರ ಜಂಬೂ ಸವಾರಿ ಸೀಮಿತವಾಗಿದೆ

ಎಸ್ ಯಡಿಯೂರಪ್ಪ ನಂದಿ ಧ್ಲಜಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸುವರು

ಜಿ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 ಈ ಮೂಲಕ ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ವಿದ್ಯುಕ್ತ ಚಾಲನೆ ನೀಡುವರು

ದಸರೆಯ ಪ್ರಮುಖ ಆಕರ್ಷಣೆಯಾದ ಜಿಂಬೂ ಸವಾರಿ ಕಾರ್ಯಕ್ರಮವನ್ನು ದೂರದರ್ಶನ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ ಎಂದು ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಸಂಜೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ನೀತಿ ಆಯೋಗ ಮತ್ತು ಪೆಟ್ರೋಲಿಯಂ ಸಚಿವಾಲಯ ಆಯೋಜಿಸಿರುವ ವಾರ್ಷಿಕ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರುವ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವಿಚಕ್ಷಣ ಮತ್ತು ಭ್ರಷ್ಪಾಚಾರ ನಿಗ್ರಹ ಕುರಿತ ರಾಷ್ಟೀಯ ವರ್ಚುಯಲ್ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಜಾಗರೂಕ ಭಾರತ ಸಮ್ಬದ್ದ ಭಾರತ ಎಂಬುದು ಈ ಸಮಾವೇಶದ ಘೋಷವಾಕ್ಯವಾಗಿದೆ

ಇದರ ಅಂಗವಾಗಿ ಸಿಬಿಐ ಈ ರಾಷ್ಟೀಯ ಸಮಾವೇಶವನ್ನು ಆಯೋಜಿಸಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಸಮಾವೇಶದಲ್ಲಿ ಭ್ರಷ್ಟಾಚಾರ ನಿಗ್ರಹ ಆರ್ಥಿಕ ಮತ್ತು ಸೈಬರ್ ಅಪರಾಧಗಳು ಹೊರ ರಾಷ್ಟ್ರಗಳ ನೆಲದಲ್ಲಿ ಪ್ರಕರಣಗಳ ತನಿಖೆಗೆ ಎದುರಾಗುವ ಸವಾಲುಗಳು ಭ್ರಷ್ಟಾಚಾರ ತದೆ ಕಾಯ್ದೆಗೆ ಇತ್ತೀಚೆಗೆ ತಂದ ತಿದ್ದುಪದಿ ಮತ್ತಿತರ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ

ಸಕ್ರಿಯ ಪ್ರಕರಣಗಳ ಸಂಖ್ಯೆ ಒಟ್ಟು ಪ್ರಕರಣಗಳ ಶೇಕಡ ಲ

ಮಹೇಶ್ ಕನೋಡಿಯಾ ನಿಧನಕ್ಕೆ ಪ್ರಧಾನಮಂತ್ರಿ ಸಂತಾಪ ಸೂಚಿಸಿದ್ದಾರೆ ಬಹು ಮುಖ ಪ್ರತಿಭೆ ಯಾಗಿದ್ದ ಸಂಗೀತಗಾರ ಎಲ್ಲರಿಂದ ಪ್ರೀತಿ ಸಂಪಾದಿಸಿದ್ದರು ರಾಜಕಾರಣಿಯಾಗಿದ್ದಾಗ ಬಡವರ ಏಳಿಗೆಗಾಗಿ ಶ್ರಮಿಸಿದ್ದರು ಎಂದು ಟ್ವೀಟ್ ಮಾಡಿದ್ದಾರೆ ಳ ದಿನಗಳ ಕಾಲ ನಡೆಯಲಿರುವ ಭಾರತಿಯ ಸೇನೆಯ ಸಭೆ ದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ ಸೇನಾ ಪಡೆಯ ಮುಖ್ಯಸ್ದ ಎಂ ಎಂ ನರವಣೆ ಈ ಸಭೆಯ ಅದ್ಯಕ್ಷತೆ ವಹಿಸಲಿದ್ದು ಈ ದೈವಾರ್ಷಿಕ ಸಭೆಯಲ್ಲಿ ದೇಶದ ಭದ್ರತೆಗೆ ಸಂಬಧಿಸಿದಂತೆ ಪ್ರಮುಖ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು